ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಶ್ರೀಲಂಕಾ ಅಧ್ಯಕ್ಷ ಗೋಟಬಾಯ ರಾಜಪಕ್ಷ ನಡುವೆ ದ್ವಿಪಕ್ಷೀಯ ಮಾತುಕತೆ ಇನ್ನೇನು ಆರಂಭ

ಮಹಾರಾಪ್ಪ ಮುಖ್ಯಮಂತ್ರಿಯಾಗಿ ಮುಂಬೈನಲ್ಲಿ ಇಂದು ಉದ್ದವ್ ಕಾಕ್ರೆ ಅವರಿಂದ ಅಧಿಕೃತವಾಗಿ ಅಧಿಕಾರ ಸ್ವೀಕಾರ

ಸ್ಯೆಯದ್ ಮೋದಿ ಅಂತಾರಾಷ್ಷೀಯ ಬ್ಲಾಡ್ನಿಂಟನ್ ಪಂದ್ಲಾವಳಿ ಪುರುಷರ ಸಿಂಗಲ್ಸ್ನಲ್ಲಿ ಕಿಂಡಬಿ ಶ್ರೀಕಾಂತ್ ಹಾಗೂ ಸೌರಭ್ ವರ್ಮ ಕ್ವಾರ್ಟರ್ ಫೈನಲ್ಸ್ಗೆ ಪ್ರವೇಶ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೆಹಲಿಯಲ್ಲಿ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಶ್ರೀಲಂಕಾ ಅಧ್ಯಕ್ಷ ಗೋಟಬಾಯ ರಾಜಪಕ್ಲ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಯನ್ನು ಆರಂಭಿಸಲಿದ್ದಾರೆ ಉಭಯ ದೇಶಗಳ ನಡುವಣ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ವಿಸ್ತರಿಸುವ ಹಾಗೂ ಹಲವು ಕ್ಷೇತ್ರಗಳಲ್ಲಿ ಪರಸ್ವರ ಸಹಕಾರ ಹೆಚ್ಚಿಸುವ ಬಗ್ಗೆ ಪ್ರಮುಖ ಮಾತುಕತೆ ನಿರೀಕ್ಷಿತ ಶ್ರೀಲಂಕಾ ರಾಷ್ಟಾಧ್ಯಕ್ಷರಾಗಿ ಕೆಲ ದಿನಗಳ ಹಿಂದಷ್ಟೇ ಅಧಿಕಾರ ಸ್ವೀಕರಿಸಿರುವ ಗೋಟಬಾಯ ರಾಜಪಕ್ಷ ಮೂರು ದಿನಗಳ ಅಧಿಕ್ಷತ ಭೇಟಗಾಗಿ ನಿನ್ನೆ ಸಂಜೆ ದೆಹಲಿಗೆ ಆಗಮಿಸಿದರು ಆ ದೇಶದ ರಾಷ್ನಾಧ್ಯಕ್ಷರಾದ ನಂತರ ಇದು ಅವರ ಮೊದಲ ಅಧಿಕೃತ ವಿದೇಶ ಪ್ರವಾಸವಾಗಿದೆ ಇಂದು ಬೆಳಿಗ್ಗೆ ರಾಷ್ವಪತಿ ಭವನದ ಅಂಗಳದಲ್ಲಿ ವಿದೇಶಿ ಗಣ್ಣರಿಗೆ ಸಾಂಪ್ರದಾಯಿಕ ಸ್ವಾಗತವನ್ನು ಕೋರಲಾಯಿತು ಇದಕ್ಕೂ ಮುನ್ನ ಅವರು ವಿದೇತಾಂಗ ವ್ಲವಹಾರಗಳ ಸಚಿವ ಡಾ

ಜೈಶಂಕರ್ ಅವರೊಂದಿಗೆ ದ್ವಿಪಕ್ಷೀಯ ಮತ್ತು ಪ್ರಾದೇಶಿಕ ವಿಷಯಗಳನ್ನು ಚರ್ಚಿಸಿದರು ರಾಜಪಕ್ಷ ಇಂದು ಸಂಜೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರನ್ನು ಭೇಟಯಾಗಲಿದ್ದಾರೆ

ನಾಳೆ ನಾಮಪತ್ರಗಳ ಪರಿಶೀಲನೆ ನಡಯಲಿದ್ದು ಅಭ್ಲರ್ಥಿಗಳು ನಾಮಪತ್ರಗಳನ್ನು ಹಿಂಪಡೆಯಲು ಸೋಮವಾರ ಕಡೆಯ ದಿನ

ಜಾರ್ಖಂಡ್ನಲ್ಲಿ ಮೊದಲ ಹಂತದ ವಿಧಾನಸಭಾ ಚುನಾವಣಾ ಪ್ರಚಾರಕ್ಷೆ ನಿನ್ನೆ ಸಂಜೆ ತೆರೆಬಿದಿದ್ದು

ಎರಡು ದಿನಗಳ ಈ ಸಮಾವೇಶವನ್ನು ನಿವೃತ್ತ ಐಪಿಎಸ್ ಅಧಿಕಾರಿ ಹಾಗೂ ಪುದುಚೆರಿ ಲೆಫ್ಲಿನೆಂಟ್ ಗವರ್ನರ್ ಕಿರಣ್ ಬೇಡಿ ನಿನ್ನೆ ಉದ್ವಾಟಿಸಿದರು ಈ ವಾರ್ಷಿಕ ಸಮಾವೇಶದಲ್ಲಿ ಎಲ್ಲ ರಾಜ್ಗಳು ಮತ್ತು ಕೇಂದ್ರಾಡಳಿತ ಶ್ರದೇಶಗಳ ಎಸ್ಪಿ ಮತ್ತು ಡಿಜಿ ತ್ರೇಣಿಯ ಹಿರಿಯ ಪೊಲೀಸ್ ಅಧಿಕಾರಿಗಳು ಪಾಲ್ಗೊಂಡಿದ್ದಾರೆ ಉತ್ತರ ಪ್ರದೇಶ ಪೊಲೀಸರ ಸಹಯೋಗದಲ್ಲಿ ಗೃಹ ಸಚಿವಾಲಯ ಮತ್ತು ಮೊಲೀಸ್ ಸಂಶೋಧನಾ ಮತ್ತು ಅಭಿವೃದ್ಧಿ ಬ್ಯೂರೊ ಈ ಸಮಾವೇಶವನ್ನು ಆಯೋಜಿಸಿವೆ ಪೊಲೀಸರಲ್ಲದೆ ಸಿಬಿಐ ಸಿಆರ್ಪಿಎಫ್ ಮತ್ತು ಬಿಎಸ್ಎಫ್ ಹಾಗೂ ಶಿಕ್ಷಣ ತಜ್ಞರು ನ್ಯಾಯಾಂಗ ಅಧಿಕಾರಿಗಳು ಮತ್ತು ವಿಧಿ ವಿಜ್ಞಾನ ತಜ್ಞರು ಸಮಾವೇಶದಲ್ಲಿ ಪಾಲ್ಗೊಂಡಿದ್ದಾರೆ ಡಿಎಂಕೆ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದ ಸಂಸದರು ಇಂದು ಬೆಳಿಗ್ಗೆ ಸಂಸತ್ ಭವನದ ಆವರಣದಲ್ಲಿರುವ ಮಹಾತ್ಮಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆ ನಡೆಸಿದರು ಜಮ್ಮ ಮತ್ತು ಕಾಶ್ನೀರದ ಮಾಜಿ ಮುಖ್ಚಮಂತ್ರಿ ಫಾರೂಖ್ ಅಬ್ದುಲ್ಲಾ ಅವರ ಬಿಡುಗಡೆಗೆ ಒತ್ತಾಯಿಸಿ ಈ ಪ್ರತಿಭಟನೆ ನಡೆಸಲಾಯಿತು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಡಿಎಂಕೆ ನಾಯಕ ದಯಾನಿಧಿ ಮಾರನ್ ಫಾರೂಖ್ ಅಬ್ಲುಲ್ಲಾ ಅವರನ್ನು ಇನ್ನೂ ಬಿಡುಗಡೆ ಮಾಡಿಲ್ಲ ಎಂದರೆ ಕಾಶ್ಮೀರದಲ್ಲಿ ಪರಿಸ್ಥಿತಿ ಇನ್ನೂ ಸಹಜ ಸ್ಥಿತಿಗೆ ಹಿಂದಿರುಗಿಲ್ಲ ಎಂದು ಅರ್ಥ ಎಂದರು ಈತಾನ್ಯ ರಾಜ್ಯಗಳ ಕಾಂಗ್ರೆಸ್ ಸಂಸದರು ಸರ್ಕಾರ ಪೌರತ್ವ ತಿದ್ದುಪಡಿ ವಿಧೇಯಕವನ್ನು ರದ್ದುಗೊಳಿಸಬೇಕೆಂದು ಪ್ರತಿಭಟನೆ ನಡೆಸಿದರು ಅಸ್ಲಾಂನ ಕಾಂಗ್ರೆಸ್ ಸಂಸದ ರಿಮನ್ ಬೋರಾ ಈ ವಿಧೇಯಕ ಈಶಾನ್ವ ರಾಜ್ಯಗಳ ಜನರ ಹಿತಾಸಕ್ತಿಗೆ ಮಾರಕವಾಗಿದೆ ಎಂದು ಹೇಳಿದರು

ಕಿಶನ್ ರೆಡ್ಡಿ ನಿನ್ನೆ ದೆಹಲಿಯಲ್ಲಿ ಭೂಕುಸಿತಗಳ ಅಪಾಯ ತಗ್ಗಿಸುವ ಕುರಿತಾದ ಅಂತಾರಾಷ್ಷೀಯ ಸಮಾವೇಶವನ್ನು ಉದ್ವಾಟಿಸಿದರು ನಂತರ ಮಾತನಾಡಿದ ಸಚಿವರು ಭೂಕುಸಿತದಂತಹ ನೈಸರ್ಗಿಕ ವಿಕೋಪಗಳ ಮುನ್ಲೂಚನೆ ನೀಡುವ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಬೇಕು ಹಾಗೂ ಅಂತಹ ಸಂದರ್ಭಗಳಲ್ಲಿ ಮೂಲ ಸೌಕರ್ಯಗಳಿಗೆ ಆಗುವ ಹಾನಿಯನ್ನು ಸಾಧ್ಯವಾದಷ್ನು ಕಡಿಮೆ ಮಾಡುವ ವಿಧಾನವನ್ನು ಅಭಿವೃದ್ದಿಪಡಿಸಬೇಕು ಎಂದು ಸಲಹೆ ನೀಡಿದರು ಭೂಕುಸಿತದಂತಹ ವಿಕೋಪಗಳು ಈಗ ವಿಶ್ವದ ಹಲವೆಡೆ ಸಂಭವಿಸುತ್ತಿದ್ದು ಭಾರಿ ಹಾನಿಯಾಗುತ್ತಿದೆ ಜನಸಮುದಾಯ ಜಾನುವಾರುಗಳು ಪರಿಸರಕ್ಕೆ ನಷ್ಟವಾಗುತ್ತಿದೆ ಈ ನಿಟ್ಟನಲ್ಲಿ ನೂತನ ಸಂಶೋಧನೆಗಳ ಅಗತ್ಯ ಹೆಚ್ಚಾಗಿದೆ ಎಂದು ಅವರು ಹೇಳಿದರು

ಕೇಂದ್ರ ಮುಂಬೈನ ಶಿವಾಜಿ ಪಾರ್ಕ್ನಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ಭಗತ್ ಸಿಂಗ್ ಕೊಶ್ನಾರಿ ಅವರು ಠಾಕ್ರೆ ಅವರಿಗೆ ಪ್ರಮಾಣವಚನ ದೋಧಿಸಿದರು ಹೊಸ ಸರ್ಕಾರದಲ್ಲಿ ಮೂರು ಪಕ್ಷಗಳಿಂದ ತಲಾ ಇಬ್ಲರಂತೆ ಆರು ಶಾಸಕರು ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿದರು ಮುಖ್ಯಮಂತ್ರಿಯಾಗಿ ಪದಗ್ರಹ ಮಾಡಿದ ತಕ್ಷಣವೇ ಮುಂಬೈನ ಸಹ್ಯಾದ್ರಿ ಅತಿಥಿ ಗೃಹದಲ್ಲಿ ಉದ್ದವ್ ಠಾಕ್ರೆ ಮೊದಲ ಸಚಿವ ಸಂಪುಟ ಸಭೆ ನಡೆಸಿದರು ಶಿವಸೇನಾ ಪಕ್ಷದ ಸಚಿವರಾದ ಏಕನಾಥ್ ಶಿಂಧೆ ಮತ್ತು ಸುಭಾಷ್ ದೇಸಾಯಿ ಕಾಂಗ್ರೆಸ್ ಪಕ್ಷದ ಸಚಿವರಾದ ಬಾಳಾಸಾಹೇಬ್ ಥೋರಟ್ ಮತ್ತು ನಿತಿನ್ ರಾವತ್ ಹಾಗೂ ಎನ್ಸಿಪಿ ಪಕ್ಷದ ಸಚಿವರಾದ ಛಗನ್ ಬುಜ್ಬಲ್ ಮತ್ತು ಜಯಂತ್ ಪಾಟೀಲ್ ಸಂಪುಟ ಸಭೆಯಲ್ಲಿ ಭಾಗವಹಿಸಿದ್ದರು ಠಾಕ್ರೆ ಅವರು ಮಹಾ ವಿಕಾಸ್ ಅಘಡಿ ಹೆಸರಿನ ಮೂರು ಪಕ್ಷಗಳ ಮೈತ್ರಿಯನ್ನು ಮುನ್ನಡೆಸುತ್ತಿದ್ದಾರೆ

ರೈತರಿಗೆ ಅನುಕೂಲಕಾರಿಯಾಗಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಯೋಜನೆಗಳ ಅನುಷ್ಣಾನದ ವಾಸ್ತವತೆಯ ಪರಿಶೀಲನೆ ನಡೆಸಲಾಗುವುದು ಎಂದರು ರಾಜ್ಲದ ರೈತರ ಸಮಸ್ನೆಯನ್ನು ಸಮಗ್ರ ದೃಷ್ಟಿಕೋನದಿಂದ ನೋಡಬೇಕಾಗಿದೆ ಇದಕ್ಕೆ ಸಣ್ಣಪುಟ್ಟ ಪರಿಹಾರ ಸಾಕಾಗುವುದಿಲ್ಲ ಇತ್ತೀಚಿನ ಅಕಾಲಿಕ ಮಳೆಯಿಂದ ರಾಜ್ಯದ ರೈತರು ಭಾರಿ ಬೆಳೆ ಹಾನಿಯಿಂದ ತತ್ತರಿಸಿದ್ದಾರೆ ಅವರ ಸಮಸ್ಥೆ ಪರಿಹಾರಕ್ಕೆ ಒಂದೆರಡು ದಿನಗಳಲ್ಲೇ ತಮ್ನ ಸರ್ಕಾರ ಪ್ರಮುಖ ನಿರ್ಧಾರವೊಂದನ್ನು ಘೋಷಿಸಲಿದೆ ಎಂದು ಮಹಾರಾಷ್ಟದ ನೂತನ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಹೇಳಿದರು ಸಾಂಪ್ ರಸ್ತೆ ಸಾರಿಗೆ ನಿಗಮದ ಮುಷ್ಕರ ನಿರತ ನೌಕರರನ್ನು ಇಂದಿನಿಂದ ಬೇಷರತ್ತಾಗಿ ಕೆಲಸಕ್ಕೆ ವಾಪಸ್ ತೆಗೆದುಕೊಳ್ಳಲಾಗುವುದು ಎಂದು ತೆಲಂಗಾಣ ರಾಜ್ಯ ಸರ್ಕಾರ ಹೇಳಿದೆ ನಿನ್ನೆ ಸಂಜೆ ಹೈದರಾಬಾದ್ನಲ್ಲಿ ನಡೆದ ಸಂಪುಟ ಸಭೆಯ ನಂತರ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ಘೋಷಿಸಿದ ಮುಖ್ಯಮಂತ್ರಿ ಕೆ ಚಂದ್ರಶೇಖರ್ ರಾವ್ ಕಾರ್ಮಿಕ ಸಂಘಟನೆಗಳ ನಾಯಕರು ಹಾಗೂ ವಿರೋಧಪಕ್ಷಗಳು ರಸ್ತೆ ಸಾರಿಗೆ ನಿಗಮದ ನೌಕರರನ್ನು ದಾರಿತಪ್ಪಿಸಿವೆ ಎಂದು ಆರೋಪಿಸಿದರು

ಪ್ರತಿ ಇಲಾಖೆಯಲ್ಲೂ ಕಾರ್ಮಿಕರ ಸಂಘಗಳ ಪ್ರತಿನಿಧಿಗಳೊಂದಿಗೆ ಸಮಾಲೋಚನೆ ನಂತರ ಸಂಘಗಳ ಬದಲಿಗೆ ಕಾರ್ಮಿಕರ ಕಲ್ವಾಣ ಪರಿಷತ್ಗಳನ್ನು ಸ್ವಾಪಿಸಲಾಗುವುದು ಎಂದೂ ಸಹ ಮುಖ್ಯಮಂತ್ರಿ ತಿಳಿಸಿದರು ಸಾಂಪ್ ಜಮ್ಮ ಮತ್ತು ಕಾಶ್ಮೀರದ ಉಪರಾಜ್ಯಪಾಲ ಗಿರೀತ್ ಚಂದ್ರ ಮುರ್ಮ ನೂತನ ಕೇಂದ್ರಾಡಳತ ಪ್ರದೇಶದಲ್ಲಿ ಯಾವುದೇ ಬೆದರಿಕೆಯ ಸಂದರ್ಭಗಳಲ್ಲಿ ಬಳಕೆಯಾಗುವ ನಾಗರಿಕರ ಕ್ಷಿಪ್ರ ಸಾಗಾಟ ವ್ಯವಸ್ಥೆ ಹಾಗೂ ಜಮ್ನು ಮತ್ತು ಶ್ರೀನಗರ ನಡುವೆ ಸಣ್ಣ ರೈಲು ಯೋಜನೆಯ ಪ್ರಗತಿಯನ್ನು ನಿನ್ನೆ ಪರಿಶೀಲಿಸಿದರು ಜಮ್ನು ನಗರದ ರಾಜಭವನದಲ್ಲಿ ಈ ಸಭೆ ನಡೆಯಿತು

ಮಹಿಳೆಯರ ಸಿಂಗಲ್ಸ್ನಲ್ಲಿ ಶೃತಿ ಮುಂಡಾಡ ಮತ್ತು ರಿತುಪರ್ಣ ದಾಸ್ ಕ್ವಾರ್ಟರ್ ಫ್ಟೆನಲ್ಸ್ ಪ್ರವೇಶಿಸಿದ್ದಾರೆ

ಕುಹೂ ಗರ್ಗ್ ಹಾಗೂ ಅನೌಷ್ಟ ಪಾರಿಕ್ ಅವರು ಸಹ ಮುಂದಿನ ಹಂತಕ್ಕೆ ಪ್ರವೇಶಿಸಿದ್ದಾರೆ